ರಾಜ್ಯಗಳು ಎದುರಿಸುತ್ತಿರುವ ಜಿಎಸ್ಟಿ ಆದಾಯ ಕೊರತೆ ಸಮಸ್ಕೆ ಹಿನ್ನೆಲೆ ಬಿಹಾರ ಉಪಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಮೋದಿ ನೇತೃತ್ವದ ಸಚಿವರ ತಂಡ ರಚನೆ

ಹೆಡ್ ತ್ರಿವಳಿ ತಲಾಖ್ ನಿಷೇಧಿಸಿ ಕೇಂದ್ರ ಸರ್ಕಾರ ಎರಡನೇ ಬಾರಿ ಸುಗ್ರಿವಾಜ್ಞೆ ಹೊರಡಿಸಿದೆ ಸುಗ್ರಿವಾಜ್ಞೆಗೆ ರಾಷ್ಟಪತಿ ರಾಮನಾಥ್ಕೋವಿಂದ್ ಅನುಮತಿ ನೀಡಿದ್ದಾರೆ ಮೂರು ಬಾರಿ ದಿಡೀರ್ ತಲಾಖ್ ನೀಡುವುದನ್ನು ಈ ಸುಗ್ರಿವಾಜ್ವೆ ಅಮಾನ್ನಗೊಳಿಸಿ ಶಿಕ್ಷರ್ಹಾ ಅಪರಾಧ ಎಂದು ಪರಿಗಣಿಸುತ್ತದೆ

ಇತ್ತೀಚೆಗೆ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲ ನೇತೃತ್ವದ ಜಿಎಸ್ಟಿ ಮಂಡಳಿ ಇದಕ್ಕಾಗಿ ಸಚಿವರ ತಂಡವನ್ನು ರಚಿಸಲು ನಿರ್ಧಾರ ಕೈಗೊಂಡಿತ್ತು ಸಮಿತಿಯು ಆದಾಯ ಹೆಚ್ಚಸಲು ಕೈಗೊಳ್ಟದೇಕಾದ ಕ್ರಮಗಳ ಬಗ್ಗೆ ಸಲಹೆ ನೀಡಲಿದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಅಂಕಿ ಅಂಶಗಳ ವಿಶ್ಲೇಷಣೆ ಮಾಡಿ ಸಮಿತಿಯು ಕೆಲವೊಂದು ಸಲಹೆಗಳನ್ನು ನೀಡಲಿದೆ ಬಿಹಾರ ಪಂಜಾಬ್ ಹಿಮಾಚಲಪ್ರದೇತ ಉತ್ತರಾಖಂಡ ಜಮ್ನು ಕಾಶ್ನೀರ ಒಡಿಶಾ ಹಾಗೂ ಗುಜರಾತ್ ರಾಜ್ಞಗಳು ಆದಾಯ ಕೊರತೆ ಎದುರಿಸುತ್ತಿದೆ

ಈ ವೇಳೆಯ ಕಾರ್ಯಕ್ರಮ ಉದ್ವಾಟಿಸಿ ಮಾತನಾಡಿದ ಅವರು ಗುರುಗೋವಿಂದ್ ಒಂಗ್ ಅವರು ದುರ್ಬಲ ವರ್ಗದವರ ಅಭಿವೃದ್ದಿಗಾಗಿ ಶ್ರಮಿಸಿದ್ದಾರೆ ಎಂದು ಸ್ಕರಿಸಿದರು ಪ್ರಧಾನಿ ಅವರು ಟಿಲ್ಲಟ್ ಮೂಲಕ ಸಿಖ್ ಗುರುಗೆ ಗೌರವ ಸಲ್ಲಿಸಿದ್ದಾರೆ ಆಡಿಯೋ ಸಂದೇತದಲ್ಲಿ ಗುರುಗೋವಿಂದ್ ಅವರು ನಾಯಕತ್ವ ಶೌರ್ಯ ಧೈರ್ಯ ತ್ಯಾಗ ಭಕ್ತಿ ತುಂಬಿದ ದೈವಿಕ ವ್ಯಕ್ತಿಯಾಗಿದ್ದರು ಬಡವರು ಮತ್ತು ದುರ್ಬಲವರ್ಗದವರ ಧ್ವನಿಯನ್ನು ಪತ್ತಿಕ್ಕಲು ಪ್ರಯತ್ನಿಸಿದಾಗ ಗುರುಗೋವಿಂದ್ ಅವರು ಬಡವರ ಪರವಾಗಿ ಧ್ವನಿ ಎತ್ತಿ ಧೃಡವಾಗಿ ನಿಂತಿದ್ದರು ಎಂದು ಸ್ಥರಿಸಿದ್ದಾರೆ ರಾಷ್ವಪತಿ ರಾಮನಾಥ್ಕೋವಿಂದ್ ಗುರುಗೋವಿಂದ್ ಅವರು ಸತ್ಯ ನ್ಹಾಯ ಮತ್ತು ಸಹಾನುಭೂತಿಯನ್ನು ಎತ್ತಿ ಇಡಿಯಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟದ್ದರು ಅವರ ಬೋಧನೆಗಳು ಜನರಿಗೆ ಶ್ರೇರಣದಾಯಕವಾಗಿದೆ ಎಂದು ಹೇಳಿದ್ದಾರೆ ಧರ್ಮಗುರು ಅವರ ಜಯಂತಿ ಅಂಗವಾಗಿ ಅವರ ಹುಟ್ಲದ ಸ್ಥಳ ಪಾಟ್ನಾ ಸಾಹಿಬ್ನಲ್ಲಿಂದು ಪ್ರಕಾಶೋತ್ಸವವನ್ನು ಆಚರಿಸಲಾಗುತ್ತಿದೆ ಜಗತ್ತಿನಾದ್ಯಂತ ಸಾವಿರಾರು ಭಕ್ತಾಧಿಕಗಳು ಇಲ್ಲಿಗೆ ಬಂದು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ

ಬಳಿಕ ಮಸೂದೆಯನ್ನು ರಾಷ್ಲಪತಿ ಅಂಕಿತಕ್ಕಾಗಿ ಕಳುಹಿಸಲಾಗಿತ್ತು ಮಸೂದೆಗೆ ರಾಷ್ಷಪತಿ ಅವರು ಸಹಿ ಹಾಕಿದ್ದು ಕಾನೂನು ಜಾರಿ ದಿನಾಂಕವನ್ನು ಶೀಘವೇ ಪ್ರಕಟಿಸಲಾಗುವುದು ಎಂದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ತಿಳಿಸಿದೆ

ಯಾವುದೇ ವರ್ಗದ ಆರ್ಥಿಕ ದುರ್ಬಲರ ಪ್ರಗತಿಗೆ ರಾಜ್ಲಗಳು ವಿಶೇಷ ಅವಕಾಶ ನೀಡುವ ಅಂಶವನ್ನು ಸೇರ್ಪಡೆ ಮಾಡಲಾಗಿದೆ

ಎಲ್ಲರೊಂದಿಗೆ ಎಲ್ಲರ ಅಭಿವೃದ್ಧಿ

ಈ ಹಿಂದಿನ ಸರ್ಕಾರಗಳು ರೈತರನ್ನು ಕೇವಲ ಮತಬ್ಹಾಂಕ್ ದೃಷ್ಷಿಯಿಂದ ನೋಡುತ್ತಿದ್ದವು

ಬಿಜೆಪಿ ವಿರುದ್ದ ಪ್ರತಿಪಕ್ಷಗಳು ರಚಿಸುತ್ತಿರುವ ಮಹಾಘಟಬಂಧನ ಒಂದು ವಿಫಲ ಪ್ರಯೋಗವಾಗಿದ್ದು ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತಕ್ಕಾಗಿ ದುರ್ಬಲ ಸರ್ಕಾರ ರಚಿಸಲು ಈ ಪಕ್ಷಗಳು ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿವೆ ಎಂದು ಟೀಕಿಸಿದ ಶ್ರಧಾನಿ ಇದಕ್ಕೆ ಪ್ರತಿಯಾಗಿ ಬಿಜೆಪಿ ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಟಬದ್ಧವಾಗಿದೆ ಎಂದರು

ಆದರೆ ದೇಶಕ್ಕೆ ದೂರದೃಷ್ಷಿಯ ಪ್ರಬಲ ಸರ್ಕಾರ ಬೇಕೆ ಅಥವಾ ಮೈತ್ರಿಕೂಟದ ದುರ್ಬಲ ಸರ್ಕಾರ ಬೇಕೆ ಎಂಬುದನ್ನು ಮತದಾರರು ನಿರ್ಧರಿಸಬೇಕು ಎಂದು ಪ್ರಧಾನಿ ಹೇಳಿದರು ಆಂಧ್ರಪ್ರದೇಶ ಪಶ್ಚಿಮ ಬಂಗಾಳ ಛತ್ತಿಸ್ಗಢ ಸರ್ಕಾರಗಳು ಸಿಬಿಐಗೆ ನೀಡಿದ್ದ ಅನುಮತಿಯನ್ನು ಹಿಪಡೆದಿದೆ ಅವರು ಯಾವ ಅವ್ಯವಹಾರವನ್ನು ಮುಚ್ಚಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಪ್ರಧಾನಿ ಟೀಕಿಸಿದರು

ಈಗಾಗಲೇ ಭಕ್ತಾಧಿಗಳು ಕುಂಭ ಮೇಳದ ಸ್ಥಳಕ್ಕೆ ಆಗಮಿಸುತ್ತಿದ್ದಾರೆ ಎಂದು ನಮ್ಮ ಬಾತ್ತೀದಾರರು ವರದಿ ಮಾಡಿದ್ದಾರೆ

ಹೆಡ್ ಜಾರ್ಖಂಡ್ನ ಕುಂತಿ ಜಿಲ್ಲೆಯ ಮಾಜಿ ಸಚಿವ ಮತ್ತು ಜೆಡಿಯು ಶಾಸಕ ರಮೇಶ್ ಸಿಂಗ್ ಮುಂಡಾ ಅವರ ಹತ್ತೆಗೆ ಸಂಬಂಧಿಸಿ ಎನ್ಐಎ ಅಧಿಕಾರಿಗಳು ಮತ್ತೋರ್ವ ಆರೋಪಿಯನ್ನು ಬಂಧಿಸಿದ್ದಾರೆ

ಕುಂತಿ ಜಿಲ್ಲೆಯ ಅರ್ಕಿ ಪೊಲೀಸ್ ಕಾಣೆ ವ್ಯಾಪ್ತಿಯ ಜೋಜೊಹಟು ಎಂಬ ಗ್ರಾಮದಿಂದ ಆರೋಪಿ ಭಜೋಹ್ರಿ ಸಿಂಗ್ ಮುಂಡಾ ಎಂಬಾತನನ್ನು ಅಧಿಕಾರಿಗಳು ಬಂಧಿಸಿದ್ದಾರೆ ಎಂದು ಎನ್ಐಎ ಪ್ರಕಟಣೆ ತಿಳಿಬದೆ ಆರೋಪಿಯು ದೀರ್ಘಕಾಲದಿಂದ ತಲೆಮರೆಸಿಕೊಂಡಿದ್ದ ಆತನ ವಿರುದ್ದ ಜಾಮೀನು ರಹಿತ ವಾರೆಂಟ್ ಕೂಡ ಹೊರಡಿಸಲಾಗಿತ್ತು

ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ಗೆ ಎರಡು ದಿನಗಳ ಭೇಟಗಾಗಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಸಂಜೆ ಪೋರ್ಟ್ ಭ್ಲೇರ್ ತಲುಪಲಿದ್ದಾರೆ ಸೇನಾ ನೆಲೆಗಳ ಕಾರ್ಯಾಚರಣೆ ಸಿದ್ದತೆ ಮತ್ತು ಮೂಲಸೌಕರ್ಯ ಅಭಿವೃದ್ದಿಯ ಪರಾಮರ್ತೆ ನಡೆಸಲಿದ್ದಾರೆಗ್ರೇಟ್ ನಿಕೋಬಾರ್ ದ್ವೀಪದ ಕ್ಯಾಂಪ್ ಬೇನಲ್ಲಿ ಸೇನಾ ಕಾರ್ಯಾಚರಣೆಯ ಸಿದ್ದತೆಯನ್ನು ವೀಕ್ಷಿಸಿ ನಂತರ ಸೇನಾ ಪಡೆಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ

ವಿದೇಶಾಂಗ ಸಚಿವೆ ಸುಷ್ನಾ ಸ್ವರಾಜ್ ಅವರು ಉಜ್ಜೇಕಿಸ್ತಾನ ವಿದೇಶಾಂಗ ಸಚಿವ ಅಬ್ದುಲ್ ಅಜ್ಲೀಜ್ ಕಮಿಲೋವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ಹಾಗೂ ಎರಡೂ ದೇಶಗಳ ನಡುವಿನ ಬಾಂಧವ್ದ ವೃದ್ದಿ ಕುರಿತು ಸಮಾಲೋಚನೆ ನಡೆಸಿದರು ವ್ಲಾಪಾರ ಆರ್ಥಿಕತೆ ರಕ್ಷಣೆ ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ಹಲವು ವಲಯಗಳಲ್ಲಿ ಸಹಕಾರ ಕುರಿತು ಚರ್ಚಿಸಲಾಯಿತು

ಯುದ್ವಪೀಡಿತ ಆಫ್ರಾನಿಸ್ತಾನದಲ್ಲಿ ಅಭಿವೃದ್ದಿ ಮತ್ತು ಸಂಪರ್ಕ ಉತ್ತಮಪಡಿಸುವುದು ಸೇರಿದಂತೆ ಹಲವು ಪ್ರಾದೇಶಿಕ ವಿಷಯಗಳು ಭೇಟ ವೇಳ ಚರ್ಚೆಯಾಗಲಿವೆ ಉಭಯನಾಯಕರು ಪ್ಲಾಲೇಸ್ ಆಫ್ ಫರಮ್ನನಲ್ಲಿ ಮಾತುಕತೆ ನಡೆಸಿದ್ದು ವ್ನಾಪಾರ ಆರ್ಥಿಕತೆ ಆರೋಗ್ಡ ಶಿಕ್ಷಣ ರಕ್ಷಣೆ ಬಾಹ್ಯಾಕಾಶ ಮಾಹಿತಿ ತಂತ್ರಜ್ಞಾನ ಜನರ ನಡುವಿನ ಒಪ್ಪಂದ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆದಿದೆ ಎಂದು ವಿದೇಶಾಂಗ ವಕ್ತಾರ ರವೀಶ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ

ಪಟೇಲ್ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿರುವುದನ್ನು ಪ್ರಶ್ನಿಸಿ ಬಿಜೆಪಿಯ ಬಲವಂತ್ ಸಿಂಗ್ ರಜಪೂತ್ ಅವರು ನ್ಲಾಯಾಲಯದ ಮೊರೆ ಹೋಗಿದ್ದರು ನ್ಲಾಯಮೂರ್ತಿ ಬೇಲಾತ್ರಿವೇದಿ ಅವರು ದೊಷಾರೋಪ ಪಟ್ಲಯನ್ನು ದಾಖಲಿಸಿಕೊಂಡಿದ್ದಾರೆ

ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪೂರ್ಣಬಲದೊಂದಿಗೆ ಚುನಾವಣೆ ಎದುರಿಸಲಿದೆ ಎಂದು ಪಕ್ಷದ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿದ್ದಾರೆ

ಎಸ್ಒ ಮತ್ತು ಬಿಎಸ್ಪಿ ಮೈತ್ರಿ ಮಾಡಿಕೊಂಡ ಬಳಿಕ ಯುಎಇಯ ದುಬೈನಲ್ಲಿ ರಾಹುಲ್ ಗಾಂಧಿ ಈ ಹೇಳಿಕೆ ನೀಡಿದ್ದಾರೆ